ಎಪಿಎಂಸಿ ತಿದ್ದುಪದಿ ಕಾಯ್ದೆಗೆ ರೈತರ ವಿರೋಧವಿಲ್ಲ ಸಹಕಾರ ಸಚಿವ ಎಸ್

ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ಮಾತನಾಡಿದ ಅವರು ಕೊರೊನಾ ಸೋಂಕಿನ ಈ ಕಾಲಘಟ್ಟದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವ ಅತ್ಯುತ್ತಮ ಅವಕಾಶ ಸಿಕ್ಕಿದೆ ಈ ವೇಳೆ ಕಥೆ ಹೇಳುವ ಕಲೆಗಾರಿಕೆ ಮತ್ತೊಮ್ಮೆ ಸೃಷ್ಟಿಯಾಗಿದೆ ಕತೆಗಳ ಇತಿಹಾಸ ಮಾನವನ ನಾಗರಿಕತೆಯಷ್ಟೇ ಪುರಾತನವಾದದ್ದು ಕತೆಗಳು ಜನರ ಸೃಜನಾತ್ಮಕ ಹಾಗೂ ಸಂವೇದನಾಶೀಲ ಭಾಗವನ್ನು ಹೊರತರುತ್ತದೆ ಮತ್ತು ಅವುಗಳನ್ನು ಬಹಿರಂಗಪದಿಸುತ್ತವೆ

ಬಾಪು ಅವರ ಕುರಿತ ಕತೆಗಳಲ್ಲಿ ಬಹಳ ಉತ್ಪಾಹಿತರಾಗಿರುವ ವಿಕ್ರಮ್ ಶ್ರೀಧರ್ ಎಂಬುವರು ಬೆಂಗಳೂರಿನಲ್ಲಿರುವುದನ್ನು ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಬೆಂಗಳೂರು ಸ್ಕೋರಿ ಟೆಲ್ಲಿಂಗ್ ಸೊಸೈಟಿಯ ಸೋದರಿ ಅಪರ್ಣ ಆತ್ರೇಯ ಅವರೊಂದಿಗೂ ಮಾತುಕತೆ ನಡೆಸಿ ಅನುಭವ ತಿಳಿದುಕೊಂಡರು ಜೊತೆಗೆ ಅವರ ತಂಡದಲ್ಲಿದ್ದ ಶೈಲಜಾ ಸಂಪತ್ ಸೌಮ್ಯ ಅಪರ್ಣ ಲಾವಣ್ಯ ಅವರೊಂದಿಗೂ ಮಾತನಾದಿ ಅವರು ಕತೆ ಹೇಳುವ ಮತ್ತು ಕತೆ ಕೇಳುವ ಅನುಭವವನ್ನು ತಿಳಿದುಕೊಂಡರು

ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್

ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ವಿಧಾನಸೌಧದಿಂದ ನಂದಿಬೆಟ್ಟದವರೆಗೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ಮುಖ್ಯಮಂತ್ರಿ ಚಾಲನೆ ನೀಡಿದರು ಪ್ರವಾಸೋದ್ಯಮ ಸಚಿವ ಸಿ ಟಿ ರವಿ ಕಂದಾಯ ಸಚಿವ ಆರ್ ಅಶೋಕ ಮತ್ತಿತರರು ಉಪಸ್ಥಿತರಿದ್ದರು

ಚಾಮರಾಜನಗರದಲ್ಲಿಂದು ಏರ್ಪಡಿಸಿದ್ದ ವಿಶ್ವಪ್ರವಾಸೋದ್ಯಮ ದಿನಾಚರಣೆಗೆ ಪ್ರಾಥಮಿಕ ಪ್ರೌಢಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ಕುಮಾರ್ ಚಾಲನೆ ನೀಡಿದರು ಜಿಲ್ಲಾಡಳಿತ ಭವನದ ಜೆ

ಪಟೇಲ್ ಸಭಾಂಗಣದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಪ್ರವಾಸಿ ತಾಣಗಳ ವಿವರಣೆಗಳನ್ನು ಒಳಗೊಂಡ ಕೈಪಿದಿ ಬಿಡುಗಡೆ ಮಾಡಲಾಯಿತು

ಅವರು ಇಂದು ಮಂಗಳೂರಿನ ತಣ್ಣೇರುಬಾವಿ ಕಡಲ ತೀರದಲ್ಲಿ ಅಯೋಜಿಸಲಾದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ

ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಸಂತ ಕನಕದಾಸರ ಜನ್ಮಭೂಮಿ ಹಾವೇರಿ ಜಿಲ್ಲೆಯ ಬಾದ ಗ್ರಾಮ ಹಾಗೂ ಕರ್ಮಭೂಮಿ ಬ್ಯಾಡಗಿ ತಾಲ್ಲೂಕಿನ ಕಾಗಿನೆಲೆಯನ್ನು ಅಂತಾರಾಷ್ನೀಯ ಪ್ರವಾಸಿ ತಾಣಗಳಾಗಿ ಅಭಿವೃದ್ದಿ ಪಡಿಸಿದೆ

ರಾಜಕಾರಣಕ್ಕಾಗಿ ತಿದ್ದುಪಡಿ ಕಾಯ್ದೆ ವಿರೋಧ ಮಾಡಲಾಗುತ್ತಿದೆ ಎಂದು ಸಹಕಾರ ಸಚಿವ ಎಸ್

ಮೈಸೂರಿನಲ್ಲಿ ಇಂದು ಮಾತನಾಡಿದ ಅವರು ನಾಳೆಯ ಕರ್ನಾಟಕ ಬಂದ್ಗೆ ರೈತರು ಕರೆ ಕೊಟ್ಟೆಲ್ಲ ಕೆಲವು ಸಂಘಟನೆಗಳು ಮಾತ್ರ ಬಂದ್ ಕರೆ ನೀಡಿವೆ ಕಾಯ್ದೆಯಿಂದ ರೈತರಿಗೆ ಅನಕೂಲವಾಗಲಿದೆ ಇದನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದ್ದಾರೆ ಪರಿಷತ್ನಲ್ಲಿ ಎಪಿಎಂಸಿ ಮಸೂದೆ ಮಂದನೆಯಾಗಿಲ್ಲ ಅದರ ಬಗ್ಗೆ ಚರ್ಚೆಯೂ ಅಗಿಲ್ಲ ಎಂದರು ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದ ಕಾಂಗ್ರೆಸ್ಗೆ ಗಂಭೀರ ಚರ್ಚೆ ನಡೆಸುವ ಉದ್ದೇಶವಿರಲಿಲ್ಲ ಎಂದು ಸಚಿವರು ಟೀಕಿಸಿದರು

ಕಲಬುರಗಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ